ಪ್ರವಾಹ ಪೀಡಿತ ಪ್ರದೇಶಗಳ ವೈಮಾನಿಕ ಸಮೀಕ್ಷೆ ನಡೆಸಿದ ಶ್ರಧಾನಿ ವಿವಿಧ ರಾಜ್ಯಗಳಿಂದ ಕೇರಳಕ್ಷೆ ನೆರವಿನ ಸಹಾಯ ಪಸ್ತ

ಒದಗಿಸಲು ಶಿಬಿರಗಳನ್ನು ಆಯೋಜಿಸುವಂತೆ ವಿಮಾ ಕಂಪನಿಗಳಿಗೆ ಪ್ರಧಾನಿ ಸೂಚನೆ

ಮನೆ ಕಳೆದುಕೊಂಡ ಸಂತ್ರಸ್ತರಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮನೆ ನಿರ್ಮಿಸಿಕೊಡಲಾಗುವುದು ಪ್ರಧಾನಿ ಭರವಸೆ

ಕರ್ನಾಟಕದ ಕೊಡಗಿನಲ್ಲೂ ಜಲಪ್ರಳಯ ಸಂತ್ರಸರ ರಕ್ಷಣೆಗೆ ಭರದ ಸೇನಾ ಕಾರ್ಯಾಚರಣೆ ದಕ್ಷಿಣ ಕನ್ನಡ ಮತ್ತು ಹಾಸನ ಜಿಲ್ಲೆಯಲ್ಲೂ ಭಾರಿ ಮಳೆ ಮತ್ತು ಶ್ರವಾಪ

ಇಂಡೋನೇಷ್ಕಾ ರಾಜಧಾನಿ ಜಕಾರ್ತದಲ್ಲಿ ಏಷ್ಟನ್ ಕ್ರೀಡಾಕೂಟಕ್ಕೆ ಅದ್ದೂರಿ ಚಾಲನೆ

ದಿಷಧ ಸೇರಿದಂತೆ ಸಕಲ ಪರಿಹಾರ ಸಾಮಗ್ರಿಗಳನ್ನು ಒದಗಿಸಲಾಗುವುದೆಂದು ಪ್ರಧಾನಿ ಅವರು ಕೇರಳ ಸರ್ಕಾರಕ್ಕೆ ಭರವಸೆ ನೀಡಿದ್ದಾರೆ ಮಳೆಯಿಂದ ಬಾಧಿತವಾದ ಪ್ರದೇಶಗಳ ಎಲ್ಲಾ ಕುಟುಂಬಗಳಿಗೆ ತ್ವರಿತ ವಿಮಾ ಸೌಲಭ್ಯ ಒದಗಿಸಬೇಕು ಎಂದು ಪ್ರಧಾನಿ ಅವರು ವಿಮಾ ಕಂಪನಿಗಳಿಗೆ ನಿರ್ದೇಶಿಸಿದ್ದಾರೆ

ಅಲ್ಲದೆ ಪ್ರಧಾನಿ ಅವರು ಇಂದು ಕೇರಳ ರಾಜ್ಜದ ಪ್ರವಾಹ ಪೀಡಿತ ಜಿಲ್ಲೆಗಳ ವೈಮಾನಿಕ ಸಮೀಕ್ಷೆ ನಡೆಸಿದರು ಅವರೊಂದಿಗೆ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಹಾಗೂ ಕೇಂದ್ರ ಸಚಿವ ಕೆ ಜೆ ಅಲ್ನೋನ್ಸ್ ಮತ್ತು ಉನ್ನತ ಅಧಿಕಾರಿಗಳು ಇದ್ದರು ಪ್ರಕೃತಿ ವಿಕೋಪದಿಂದ ಉಂಟಾಗಿರುವ ಸಾವು ನೋವಿಗೆ ತೀವ್ರ ಶೋಕ ವ್ಯಕ್ತಪಡಿಸಿರುವ ಪ್ರಧಾನಿ ಅವರು ಸಂಪೂರ್ಣ ಹಾನಿಗೀಡಾಗಿರುವ ಹೆದ್ದಾರಿಗಳನ್ನು ತ್ವರಿತವಾಗಿ ಅಭಿವೃದ್ಧಿ ಪಡಿಸುವಂತೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಸೂಚನೆ ನೀಡಿದರು ಸಂಪೂರ್ಣ ಕಡಿತಗೊಂಡಿರುವ ವಿದ್ಯುತ್ ಸಂಪರ್ಕ ಮರುಸ್ವಾಪನೆಗೆ ಎನ್ಟಿಪಿಸಿ ಮತ್ತು ಪಿಜಿಸಿಐಎಲ್ ಸಂಸ್ಟಗಳಗೆ ಸೂಚಿಸಿದ್ದಾರೆ ಮನೆ ಕಳೆದುಕೊಂಡವರಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಆದ್ದತೆ ಮೇರೆಗೆ ಮನೆಗಳನ್ನು ನಿರ್ಮಿಸಿಕೊಡಲಾಗುವುದು ಎಂದು ಪ್ರಧಾನಿ ಭರವಸೆ ನೀಡಿದ್ದಾರೆ ಕೇರಳದ ಮಳೆ ಮತ್ತು ಪ್ರವಾಹ ಪರಿಸ್ಥಿತಿಯ ಮೇಲೆ ನಿರಂತರ ನಿಗಾ ಇಡಲಾಗಿದೆ

ಮೂರು ಲಕ್ಷಕ್ಕಿಂತ ಅಧಿಕ ಜನರು ಪರಿಹಾರ ಶಿಬಿರಗಳಲ್ಲಿ ಆಶ್ರಯ ಪಡೆದಿದ್ದಾರೆ

ಭಾರಿ ಮಳೆ ಮತ್ತು ಪ್ರವಾಹದಿಂದ ನಲುಗಿರುವ ಕೇರಳ ರಾಜ್ಯಕ್ಷೆ ಸಹಾಯ ಹಸ್ತ ಚಾಚಲು ಸಂಯುಕ್ತ ಅರಬ್ ಎಮಿರೇಟ್ಸ್ ಮುಂದೆ ಬಂದಿದೆ ಅಲ್ಲಿನ ಆಡಳಿತಗಾರ ಮತ್ತು ಪ್ರಧಾನಮಂತ್ರಿ ಶೇಬ್ ಮೊಹಮದ್ ಬಿನ್ ರಷೀದ್ ಅಲ್ ಮಕ್ತೋಮ್ ಅವರು ತುರ್ತು ಪರಿಹಾರ ಸಮಿತಿಯೊಂದನ್ನು ರಚಿಸುವಂತೆ ಆದೇಶಿಸಿದ್ದಾರೆ ಕೇರಳ ರಾಜ್ಗದ ಜನರು ಸಂಯುಕ್ತ ಅರಬ್ ಎಮಿರೇಟ್ಸ್ನ ಯಶೋಗಾಥೆಯ ಪಾಲುದಾರರಾಗಿದ್ದಾರೆ ಹಾಗಾಗಿ ಸಂಕಷ್ಷದಲ್ಲಿರುವ ಕೇರಳ ಜನತೆಗೆ ನಾವು ಸಹಾಯ ಹಸ್ತ ಚಾಚುತ್ತೇವೆ ಎಂದು ಅವರು ಇಂಗ್ಲಿಷ್ ಮತ್ತು ಕೇರಳ ಭಾಷೆಯಲ್ಲಿ ಸರಣಿ ಟ್ನೀಟ್ ಮಾಡಿದ್ಗಾರೆ ಕೇರಳ ಸಂತ್ರಸ್ತರಿಗೆ ಸಹಾಯ ಮತ್ತು ಬೆಂಬಲ ನೀಡುವುದು ನಮ್ನ ವಿಶೇಷ ಜವಾಬ್ದಾರಿಯಾಗಿದೆ ಎಂದು ಸಂಯುಕ್ತ ಅರಬ್ ಎಮಿರೇಟ್ಸ್ನ ಉಪಾಧ್ಯಕ್ಷರು ಆಗಿರುವ ಶೇಖ್ ಅಲ್ ಮಕ್ತೋಮ್ ತಿಳಿಸಿದ್ದಾರೆ ಪರಿಹಾರ ಮತ್ತು ರಕ್ಷಣಾ ನೆರವು ನೀಡಲು ಭಾರತ ಸರ್ಕಾರದ ಜತೆ ನಾವು ಸಹ ಕೈಜೋಡಿಸುತ್ತೇವೆ ಎಂದು ಅವರು ತಿಳಿಸಿದ್ದಾರೆ ಕೇರಳದಲ್ಲಿ ಸಂಭವಿಸಿದ ಭಾರಿ ಮಳೆ ಮತ್ತು ಪ್ರವಾಹ ಪರಿಸ್ಥಿತಿ ನೆರೆಯ ಕರ್ನಾಟಕದ ಕೊಡಗು ದಕ್ಷಿಣ ಕನ್ನಡ ಮತ್ತು ಹಾಸನ ಜಿಲ್ಲೆಯಲ್ಲೂ ಉಂಟಾಗಿದೆ

ಗುಡ್ಡಗಳ ನಡುವೆ ವನ ಸಿರಿಯಿಂದ ಮೈದುಂಬಿಕೊಂಡಿದ್ದ ಕರ್ನಾಟಕದ ಕೊಡಗು ಜಿಲ್ಲೆ ಜಲಶ್ರಳಯದಿಂದ ತತ್ತರಿಸಿ ಹೋಗಿದೆ ಸಾವಿರಾರು ಮನೆಗಳು ಕೊಟ್ಲ ಹೋಗಿವೆ ನೂರಾರು ಜನರು ಕಣ್ಲರೆಯಾಗಿದ್ದಾರೆ ಸಾವಿರಾರು ಜನರು ಎತ್ತರ ಪ್ರದೇಶಗಳಲ್ಲಿ ತಾತಾಲಿಕ ಶಿಬಿರಗಳಲ್ಲಿ ರಕ್ಷಣೆ ಪಡೆದಿದ್ದಾರೆ

ಪ್ರತಿಕೂಲ ಹವಾಮಾನದಿಂದಾಗಿ ಹೆಲಿಕಾಫ್ಟರ್ನಿಂದ ರಕ್ಷಣಾ ಕಾರ್ಯಾಚರಣೆ ಸಾಧ್ಲವಾಗುತ್ತಿಲ್ಲ ಕೊಡಗಿನ ಜಿಲ್ಲಾ ಕೇಂದ್ರ ಮಡಕೇರಿಗೆ ಸಂಪರ್ಕ ನೀಡುವ ಬಹುತೇಕ ರಸ್ತೆಗಳು ಹಾನಿಗೀಡಾಗಿದ್ದು

ಕೇರಳ ಕೊಡಗು ಮತ್ತು ಹಾಸನ ಜಿಲ್ಲೆಯ ನಾನಾ ಭಾಗಗಳಿಗೆ ಕೆಎಸ್ಆರ್ಟಿಒ ಮತ್ತು ರೈಲ್ವೆ ಸೇವೆಯನ್ನು ಸ್ಲಗಿತಗೊಳಿಸಲಾಗಿದೆ ಮುಖ್ಯಮಂತ್ರಿ ಹೆಚ್

ಕುಮಾರ ಸ್ನಾಮಿ ಬೆಂಗಳೂರಿನಲ್ಲಿಂದು ಉನ್ನತಮಟ್ಲದ ಸಭೆ ನಡೆಸಿ ಕೊಡಗು ದಕ್ಷಿಣ ಕನ್ನಡ ಮತ್ತು ಹಾಸನ ಜಿಲ್ಲೆಗಳಲ್ಲಿ ಭಾರಿ ಮಳೆ ಮತ್ತು ಪ್ರವಾಹದಿಂದ ಸಂಭವಿಸಿರುವ ಅನಾಹುತ ಹಾಗೂ ಸಂತ್ರಸ್ತರಿಗೆ ಪರಿಹಾರ ಮತ್ತು ರಕ್ಷಣೆ ಒದಗಿಸುವ ಕುರಿತು ಚರ್ಚೆ ನಡೆಸಿದರು

ಸಮಗ್ರ ಅಧ್ಯಯನದ ಮೂಲಕ ನಿಖರ ಮಾಹಿತಿ ಕಲೆ ಹಾಕಲಾಗುವುದು ಸರ್ಕಾರದ ಹಲವು ಅಧಿಕಾರಿಗಳನ್ನು ಕೊಡಗಿಗೆ ನಿಯೋಜಿಸಲಾಗಿದೆ ಅವರು ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆ ನೋಡಿಕೊಳ್ಳುತ್ತಿದ್ದಾರೆ ಎಟಎಂಗಳಲ್ಲಿ ಸದಾ ನಗದು ಲಭ್ಯವಾಗುವಂತೆ ಬ್ಲಾಂಕ್ಗಳಿಗೆ ಸೂಚನೆ ನೀಡಲಾಗಿದೆ

ಕೇಂದ್ರ ಸಚಿವ ಸದಾನಂದ ಗೌಡ ಮಡಿಕೇರಿಯಲ್ಲಿ ಸೇನಾ ಕಾರ್ಯಾಚರಣೆಯ ಮೇಲೆ ನಿಗಾ ವಹಿಸಿದ್ದಾರೆ

ಕೊಡಗಿನಲ್ಲಿ ಭೂಸೇನೆ ಸೌಕಾಪಡೆ ಮತ್ತು ವಾಯುಪಡೆ ಸಿಬ್ಬಂದಿ ಹಾಗೂ ರಾಷ್ಟೀಯ ವಿಕೋಪ ಸ್ವಂದನಾ ಪಡೆ ಎನ್ಡಿಆರ್ಎಫ್ ತಂಡಗಳು ಭರದ ಕಾರ್ಯಾಚರಣೆ ನಡೆಸುತ್ತಿವೆ

ವಿಶ್ವಸಂಸ್ಟೆಯ ಮಾಜಿ ಮಹಾಕಾರ್ಯದರ್ಶಿ ಕೋಫಿ ಅನ್ನಾನ್ ಇನ್ನಿಲ್ಲ ವಿಶ್ವಸಂಸ್ಟೆಯ ಉನ್ನತ ಹುದ್ದೆಗೆ ಏರಿದ ಆಫ್ರಿಕಾ ಖಂಡದ ಮೊದಲ ಕಪ್ಪು ವರ್ಣೀಯ ನಾಯಕ ಎಂಬ ಖ್ಯಾತಿಗೆ ಒಳಗಾಗಿದ್ದ ಕೋಫಿ ಅನ್ನಾನ್ ಅವರು ಸ್ತಿಜರ್ಲೆಂಡ್ನಲ್ಲಿ ಇಂದು ಕೊನೆಯುಸಿರೆಳೆದರು

ಯುದ್ಧಪೀಡಿತ ಸಿರಿಯಾಕ್ಷೆ ಶಾಂತಿಯುತ ಪರಿಹಾರ ಕಂಡುಹಿಡಿಯಲು ಅವರು ಅಹರ್ನಿತಿ ದುಡಿದಿದ್ದರು

ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ರಾಯಭಾರಿ ಝೀದ್ ರಾತ್ ಅಲ್ ಹುಸೇನ್ ಕೋಫಿ ಅನ್ನಾನ್ ನಿಧನಕ್ಕೆ ತೀವ್ರ ಸಂತಾಪ ಸೂಚಿಸಿದ್ದಾರೆ ರಾಪ್ಲಪತಿ ರಾಮ್ನಾಥ್ ಕೋವಿಂದ್ ಶ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಣರು ಅನ್ನಾನ್ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ

ಅನೇಕ ಸ್ಪರ್ಧೆಗಳು ನಾಳೆ ಆರಂಭವಾಗಲಿದ್ದು ಹ್ಲಾಂಡ್ಬಾಲ್ ಫುಟ್ಲಾಲ್ ಸೇರಿದಂತೆ ಕೆಲ ಸ್ಪರ್ಧೆಗಳು ಕಳೆದ ವಾರವೇ ನಡೆದಿವೆ

ಉದ್ವಾಟನಾ ಸಮಾರಂಭದಲ್ಲಿ ಜಾವೆಲಿನ್ ಕ್ರೀಡಾಪಟು ನೀರಜ್ ಜೋಪ್ರಾ ಭಾರತದ ಧ್ವಜವನ್ನು ಹಿಡಿದು ಸಾಗಿದರು

ಭಾರತೀಯ ಕ್ರೀಡಾಳುಗಳ ಬಗ್ಗೆ ದೇಶಕ್ಕೆ ಅಪಾರ ಹೆಮ್ನೆಯಿದೆ ಎಂದು ಅವರು ಟ್ನೀಟ್ನಲ್ಲಿ ತಿಳಿಸಿದ್ದಾರೆ ಕ್ರೀಡೆಗಳಲ್ಲಿ ಭಾರತೀಯ ತಂಡ ಅತ್ಯುತ್ತಮ ಪ್ರದರ್ಶನ ನೀಡಲಿದೆ ಎಂಬ ಭರವಸೆಯನ್ನು ಅವರು ವ್ಯಕ್ತ ಪಡಿಸಿದ್ದಾರೆ